ವಲಸೆ ಕಾರ್ಮಿಕರು ತುಂಬಿರುವ ರೈಲುಗಳ ಪ್ರವೇಶಿಸಲು ಪಶ್ಲಿಮ ಬಂಗಾಳ ಸರ್ಕಾರ ಅನುಮತಿ ನಿರಾಕರಿಸಿರುವುದು ಕಾರ್ಮಿಕರಿಗೆ ಎಸಗುತ್ತಿರುವ ಅನ್ನಾಯ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಹೇಳಿಕೆ

ಈ ಸಂಬಂಧ ಆರೋಗ್ಯ ಸಚಿವಾಲಯ ಇಂದು ಬೆಳಗ್ಗೆ ಅಂಕಿ ಅಂಶ ನೀಡಿದ್ದು

ದಾವಣಗೆರೆ ಜಿಲ್ಲೆಯಲ್ಲಿ ಇಂದು ಆರು ಹೊಸ ಪ್ರಕರಣ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕ್ಲೆಗೊಂಡ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ವಿಮಾನದಲ್ಲಿ ಆಗಮಿಸಿದ ಪ್ರಯಾಣಿಕರನ್ನು ವೈದ್ಯಕೀಯ ತಂಡಗಳು ಪರೀಕ್ಷೆಗೆ ಒಳಪಡಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಸುರಕ್ಷತಾ ಮಾರ್ಗಸೂಚಿಯಂತೆ ಅವರುಗಳನ್ನು ಕ್ವಾರಂಟ್ಲೆನ್ಗೆ ಕಳುಹಿಸಲಾಗಿದೆ ಮುಂದಿನ ಶುಕ್ರವಾರದವರೆಗೆ ಇಂತಹ ವಿಮಾನಗಳು ಹಲವು ದೇಶಗಳಿಂದ ಭಾರತದ ವಿವಿಧ ನಗರಗಳಲ್ಲಿ ಬಂದಿಳಿಯಲಿವೆ

ಜಾಗತಿಕ ಕೊರೋನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಸಂಕಷ್ಷದಲ್ಲಿರುವ ಕಾರ್ಮಿಕರು ಹಿರಿಯ ನಾಗರಿಕರು ತುರ್ತು ವೈದ್ಯಕೀಯ ನೆರವು ಅಗತ್ತವಿರುವವರು ಗರ್ಭಣೆಯರು ಮತ್ತಿತರ ಸಮಸ್ಥಾತ್ವಕ ಜನರ ಸ್ಥಳಾಂತರಕ್ಕೆ ಹೆಚ್ಚನ ಆದ್ದತೆ ನೀಡಲಾಗಿದೆ ವಿಮಾನದಲ್ಲಿ ಭಾರತಕ್ಕೆ ತೆರಳಲು ಅವಕಾಶ ಕಲ್ಪಿಸುವುದಕ್ಕೆ ಮುನ್ನ ದುಬ್ಯೆ ಸೌಧಿ ಅರೆಬಿಯಾ ಹಾಗೂ ಬಹ್ರೇನ್ನಲ್ಲಿರುವ ಭಾರತೀಯ ದೂತ ವಾಸಗಳು ಕಠಣ ಆರೋಗ್ಯ ಮಾರ್ಗಸೂಚಿಗಳನ್ನು ಅನುಸಿರಿಸಿ ಪ್ರಯಾಣಿಕರ ಪಟ್ಟಯನ್ನು ಅಂತಿಮಗೊಳಿಸಿದ್ದವು

ಶ್ರೀನಗರ ಅಂತಾರಾಷ್ಷೀಯ ವಿಮಾನ ನಿಲ್ಲಾಣದಲ್ಲಿ ಬಂದಿಳಿದ ವಿದ್ಲಾರ್ಥಿಗಳನ್ನು ಜಿಲ್ಲಾಧಿಕಾರಿ ಬದಗಮ್ ತಾರಿಖ್ ಹುಸೇನ್ ಗನಾಯ್ ಅವರು ಬರಮಾಡಿಕೊಂಡು ಭಾರತ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು

ಸರ್ಕಾರದ ಮಾರ್ಗಸೂಚಿಯಂತೆ ಈ ಎಲ್ಲಾ ವಿದ್ಯಾರ್ಥಿಗಳು ಕ್ವಾರಂಟ್ಲೆನ್ಗೆ ಒಳಪಡಲಿದ್ದಾರೆ

ಅವರನ್ನು ಕ್ನಾರಂಟ್ಲೆನ್ಗೆ ಒಳಪಡಿಸಲಾಗಿದೆ

ಮಾಲೆಯಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸ್ವಳೀಯ ಸ್ವಯಂಸೇವಕರನ್ನು ಬಳಸಿಕೊಂಡು ಭಾರತೀಯ ಸುಗಮ ವಾಪಸಾತಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿತು ಪಶ್ಲಿಮ ಬಂಗಾಳಕ್ಕೆ ರೈಲುಗಳು ಪ್ರವೇಶಿಸಲು ತಮ್ಮ ಸರ್ಕಾರ ಅನುಮತಿ ನೀಡುವುದಿಲ್ಲ ಎಂಬ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಅವರ ನಿರ್ಧಾರ ವಲಸೆ ಕಾರ್ಮಿಕರಿಗೆ ಎಸಗುತ್ತಿರುವ ಅನ್ನಾಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಈ ಸಂಬಂಧ ಗೃಹ ಸಚಿವ ಅಮಿತ್ ಶಾ ಮಮತಾ ಬ್ಲಾನರ್ಜಿ ಅವರಿಗೆ ಪತ್ರ ಬರೆದಿದ್ದಾರೆ ಪಶ್ಚಿಮ ಬಂಗಾಳದ ನಿರ್ಧಾರದಿಂದಾಗಿ ಕಾರ್ಮಿಕರಿಗೆ ಮತ್ತಷ್ಟು ತೊಂದರೆ ಸೃಷ್ಷಿಯಾಗಲಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ

ಪಶ್ಚಿಮ ಬಂಗಾಳದ ಕಾರ್ಮಿಕರು ಸಹ ತಮ್ನ ರಾಜ್ಯಕ್ಷೆ ಮರಳಲು ಕಾತುರರಾಗಿದ್ದಾರೆ ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ ವಲಸೆ ಕಾರ್ಮಿಕರನ್ನು ಸ್ವಂತ ರಾಜ್ಗಳಿಗೆ ಕಳುಹಿಸಿಕೊಡುವ ಕೇಂದ್ರ ಸರ್ಕಾರದ ಪ್ರಯತ್ನಗಳಿಗೆ ರಾಜ್ಞ ಸರ್ಕಾರದಿಂದ ಸೂಕ್ತ ಬೆಂಬಲ ಸಿಗುತ್ತಿಲ್ಲ ಎಂದು ಅಮಿತ್ ಶಾ ತಿಳಿಸಿದ್ದಾರೆ

ಲಾಕ್ಡೌನ್ನಿಂದಾಗಿ ದೇಶದಲ್ಲಿ ಕಾರ್ಮಿಕರು ಹಾಗೂ ಕೈಗಾರಿಕೆಗಳು ಎದುರುಸುತ್ತಿರುವ ಸಮಸ್ನೆಗಳ ನಿವಾರಣೆಗೆ ಸಾಧ್ವವಿರುವ ಎಲ್ಲಾ ನೆರವನ್ನು ಸರ್ಕಾರ ನೀಡಲಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಸಂತೋಷ್ಕುಮಾರ್ ಗಂಗ್ವಾರ್ ತಿಳಿಸಿದ್ದಾರೆ

ಕಾರ್ಮಿಕರು ಹಾಗೂ ಆರ್ಥಿಕತೆಯ ಮೇಲೆ ಉಂಟುಮಾಡುವ ಪರಿಣಾಮವನ್ನು ಕನಿಷ್ಠಗೊಳಿಸಲು ಕಾರ್ಯತಂತ್ರ ಹಾಗೂ ನೀತಿ ನಿರೂಪಣೆಯನ್ನು ಸರ್ಕಾರ ಕ್ಲೆಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಸಚಿವರು ನಿನ್ನೆ ವಿವಿಧ ಕಾರ್ಮಿಕ ಸಂಘಟನೆಗಳೊಂದಿಗೆ ವಿಡಿಯೋ ಕಾನ್ವರೆನ್ಲ್ ಮೂಲಕ ಸಂವಾದ ನಡೆಸಿದರು

ಕೇಂದ್ರೀಯ ನೇರ ತೆರಿಗೆಗಳ ಮಂಡಳ ಸಿಬಿಡಿಟ ತನ್ನ ಸುತ್ತೋಲೆಯಲ್ಲಿ ಕೆಲ ಕಾಲ ಉಳಿಯಲು ರಿಯಾಯಿತಿ ನೀಡಿರುವುದಾಗಿ ತಿಳಿಸಿದೆ

ಲಾಕ್ಡೌನ್ನಿಂದಾಗಿ ಭಾರತದಲ್ಲಿ ತಮ್ಮ ವಾಸ್ತವ್ಯವನ್ನು ದೀರ್ಘಗೊಳಿಸಬೇಕಾಗಿರುವುದನ್ನು ಪರಿಗಣಿಸಿ ಅವರು ತೆರಿಗೆ ಸಲ್ಲಿಸುವ ಅಗತ್ಯವಿರುತ್ತದೆ ಹಾಗಾಗಿ ರೆಸಿಡೆನ್ನಿ ಸ್ಥಾನಮಾನ ನಿರ್ಧರಿಸುವ ಉದ್ದೇಶದಿಂದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದಲ್ಲಿ ದೀರ್ಘಕಾಲದವರೆಗೆ ವಾಸಿಸುವುದರ ಬಗ್ಗೆ ರಿಯಾಯಿತಿ ನೀಡಿದ್ದಾರೆ

ವೆಂಕಯ್ಯ ನಾಯ್ಡು ಹೇಳದ್ದಾರೆ